ಭಾರತದ ಪ್ರವಾಸದಲ್ಲಿರುವ ಅದ್ವಕ್ಷರು ರಾಷ್ಟಪತಿ ಭವನದಲ್ಲಿ ರಾಷ್ಷಪತಿ ರಾಮನಾಥ್ ಕೋವಿಂದ್ ಅವರನ್ನು ಭೇಟ ಮಾಡಲಿದ್ದಾರೆ ರಾಷ್ಷಪತಿಗಳು ಅವರ ಗೌರವಾರ್ಥ ಬಿತಣಕೂಟ ಆಯೋಜಿಸಿದ್ದಾರೆ

ವೆಂಕಯ್ನಾಯ್ದ ಅವರೂ ಸಹ ಪೋರ್ಚುಗೀಸ್ ಅಧ್ವಕ್ಷರನ್ನು ಭೇಟ ಮಾಡಲಿದ್ದಾರೆ ನಾಲ್ಕು ದಿನಗಳ ಭಾರತ ಭೇಟಗಾಗಿ ಡೆ ಸೌಸ ನಿನ್ನೆ ನವದೆಹಲಿಗೆ ಆಗಮಿಸಿದರು ದ್ವೀಪಕ್ಷೀಯ ಸಂಬಂಧಗಳ ನಾನಾ ವಿಷಯಗಳ ಪ್ರಗತಿ ಬಗ್ಗೆ ಪರಾಮರ್ಶೆ ನಡೆಸಲು ಉಭಯ ದೇಶಗಳಗೂ ಅಧ್ಯಕ್ಷರ ಭೇಟಿ ಒಂದು ಅವಕಾಶವಾಗಿದೆ ಮತ್ತು ಪರಸ್ಪರ ಸಮಾನ ಹಿತಾಸಕ್ತಿಯ ಅಂತಾರಾಷ್ಷೀಯ ವಿಷಯಗಳ ಬಗ್ಗೆ ವಿಚಾರ ವಿನಿಮಯ ನಡೆಸಲು ಹಾಗೂ ಸಹಕಾರದ ಹೊಸ ಮಾರ್ಗಗಳನ್ನು ಹುಡುಕಲು ಪೊರ್ಚುಗಲ್ ಅಧ್ಯಕ್ಷರ ಭಾರತ ಪ್ರವಾಸ ನೆರವಾಗಲಿದೆ ಮೋರ್ಚುಗಲ್ ಅಧ್ಯಕ್ಷರ ಜೊತೆ ಆ ದೇಶದ ವಿದೇಶಾಂಗ ಸಚಿವ ಆಗುಸ್ನೋ ಸಂಟೋಸ್ ಸಿಲ್ಲ ವಿದೇಶಾಂಗ ಇಲಾಖೆ ಕಾರ್ಲದರ್ಶಿ ಪ್ರೊಫೆಸರ್ ಯುರಿಕೋ ಬ್ರಿಲ್ಹಂಟೆ ಡಿಯಾಸ್ ಮತ್ತು ರಾಷ್ಷೀಯ ರಕ್ಷಣಾ ಕಾರ್ಯದರ್ಶಿ ಜಾರ್ಜ್ ಸೆಗುರು ಸಾಂಚೇಸ್ ಅವರನ್ನು ಒಳಗೊಂಡ ನಿಯೋಗವೂ ಭಾರತ ಪ್ರವಾಸದಲ್ಲಿದೆ

ಕಳೆದ ಸಂಜೆ ಖಾಸಗಿ ಸುದ್ದಿವಾಹಿನಿಯೊಂದು ಆಯೋಜಿಸಿದ್ದ ಕಾರ್ಯಕ್ರಮವೊಂದರಲ್ಲಿ ಭಾಗವಹಿಸಿದ್ದ ಅಮಿತ್ ಶಾ ಚುನಾವಣಾ ಪ್ರಚಾರಗಳ ಸಮಯದಲ್ಲಿ ವಿವಾದಾತ್ತಕ ಹೇಳಕೆಗಳನ್ನು ಮಾಡಬಾರದಿತ್ತು ಮತ್ತು ಅಂತಹ ಟೀಕೆ ಟಿಪ್ಪಣಿಗಳಿಂದ ಪಕ್ಷ ದೂರವುಳಿಯುತ್ತದೆ ಎಂದು ಹೇಳಿದರು ಬಿಜೆಪಿ ಕೇವಲ ಫಲಿತಾಂಶಕ್ಕಾಗಿ ಚುನಾವಣೆಗಳನ್ನು ಎದುರಿಸುವುದಿಲ್ಲ ಪಕ್ಷದ ಕಾರ್ಯತಂತ್ರವನ್ನು ಗರಿಷ್ಠ ಸಂಖ್ಯೆಯ ಜನರಿಗೆ ತಲುಪಿಸುವುದು ಪಕ್ಷದ ಉದ್ದೇಶವಾಗಿದೆ ಎಂದರು ಮುಸ್ಲಿಮರ ಪೌರತ್ವವನ್ನು ತೆಗೆದುಹಾಕುವ ಯಾವುದೇ ನಿಬಂಧನೆ ಸಿಎಎದಲ್ಲಿ ಇಲ್ಲ ಎಂದು ಕೇಂದ್ರ ಗೃಹ ಸಚಿವರು ಪುನರುಚ್ದರಿಸಿದರು ಸಿಎಎದ ಪ್ರಯೋಜನಗಳ ಕುರಿತು ಚರ್ಚೆ ನಡೆಯಬೇಕಿದೆ ಆದರೆ ವಿರೋಧ ಪಕ್ಷ ಅದಕ್ಕೆ ಒದ್ದವಿಲ್ಲ ಧರ್ಮದ ಆಧಾರದಲ್ಲಿ ಸರ್ಕಾರ ಯಾರೊಬ್ಬರಿಗೂ ತಾರತಮ್ನ ಮಾಡಿಲ್ಲ ಎಂದು ಶಾ ಸ್ಪಷ್ಪಡಿಸಿದರು ರೈಲ್ವೇ ಸಚಿವ ಪಿಯೂಷ್ ಗೋಯಲ್ ಅವರು ನಿನ್ನೆ ಸಂಜೆ ಕೊಲ್ಲತ್ತಾದಲ್ಲಿ ಮೊದಲ ಪಂತದ ಪೂರ್ವ ಪಶ್ಚಿಮ ಮೆಟ್ರೋ ರೈಲು ಮಾರ್ಗ ಉದ್ವಾಟಿಸಿದರು

ಇದೇ ವೇದಿಕೆಯಿಂದ ಗೋಯಲ್ ಅವರು ಹಲವಾರು ಇತರ ರೈಲ್ವೇ ಯೋಜನೆಗಳನ್ನು ಪಶ್ಚಿಮ ಬಂಗಾಳಕ್ಕಾಗಿ ಚಾಲನೆ ನೀಡಿದರು

ಪೂರ್ಣಗೊಂಡ ನಂತರ ಈ ಮೆಟ್ರೋ ರೈಲು ಮಾರ್ಗ ಎರಡು ಹಳೆಯ ನಗರಗಳಾದ ಕೊಲ್ಲತ್ತಾ ಮತ್ತು ಹೌರಾಗಳನ್ನು ಸಂಧಿಸಲಿದೆ ಹೂಗ್ನಿ ನದಿಯ ಅಡಿಯಲ್ಲಿ ಸುರಂಗಗಳಲ್ಲಿ ಸಾಗಲಿರುವ ದೇತದ ಮೊದಲ ನೀರಿನಡಿಯ ರೈಲು ಮಾರ್ಗ ಇದಾಗಲಿದೆ

ಸರ್ಕಾರ ಸಾವಯವ ಕೃಷಿ ಉತ್ವಾದಿಸಲು ಹಲವು ಕ್ರಮಗಳನ್ನು ಕೈಗೊಂಡಿದೆ

ಜಮ್ನು ಮತ್ತು ಕಾಶ್ಮೀರದಲ್ಲಿ ಪಂಚಾಯ್ತಿಗಳಲ್ಲಿ ಪ್ರತಿಯೊಂದು ಬ್ಲಾಕ್ಗಳಲ್ಲಿ ಖಾಲಿ ಇರುವ ಹುದ್ದೆಗಳಿಗೆ ಮಾರ್ಚನಲ್ಲಿ ಎಂಟು ಹಂತಗಳಲ್ಲಿ ಚುನಾವಣೆ ನಡೆಯಲಿದೆ

ಜಮ್ಮ ಮತ್ತು ಕಾಶ್ಮೀರದ ಪೂಂಚ್ ಜಿಲ್ಲೆಯಲ್ಲಿ ಭದ್ರತಾ ಪಡೆಗಳು ಭಯೋತ್ವಾದಕರ ಅಡಗುತಾಣವೊಂದನ್ನು ಭೇದಿಸಿದ್ದು ಶಸ್ತಾಸ್ತಗಳನ್ನು ವಶಪಡಿಸಿಕೊಂಡಿವೆ

ಸೇನೆಯ ರಾಷ್ವೀಯ ರೈಫಲ್ ಪಡೆಗಳೊಂದಿಗೆ ಪೊಲೀಸ್ ವಿಶೇಷ ಕಾರ್ಯಾಚರಣೆ ಗುಂಪು ಕಾರ್ಯಾಚರಣೆ ನಡೆಸಿತೆಂದು ಪೂಂಚ್ ನ ಹಿರಿಯ ಪೊಲೀಸ್ ಅಧಿಕಾರಿ ರಮೇಶ್ ಅಂಗ್ರಾಲ್ ಹೇಳಿದ್ದಾರೆ

ನಿಯೋಗ ಲೆಫ್ಲಿನೆಂಟ್ ಗೌವರ್ನರ್ ಜಿ

ಮುರ್ಮು ಅವರನ್ನು ಭೇಟ ಮಾಡಿತ್ತು ಈ ನಿಯೋಗದಲ್ಲಿ ಜರ್ಮನಿ ಕೆನಡಾ ಪ್ರಾನ್ ನ್ಯೂಜಿಲೆಂಡ್ ಮೆಕ್ಲಿಕೋ ಇಟಲಿ ಆಫ್ಫಾನಿಸ್ತಾನ ಆಸ್ವಿಯಾ ಉಜ್ಜೇಕಿಸ್ತಾನ ಪೋಲೆಂಡ್ ಮತ್ತಿತರ ಐರೋಪ್ಡ ಒಕ್ಕೂಟದ ರಾಷ್ಟಗಳವೆ ನಿಯೋಗ ತ್ರೀನಗರಕ್ಕೆ ಭೇಟ ನೀಡಿ ಕಾಶ್ಮೀರಿ ವರ್ತಕರು ಮತ್ತು ವಾಣಿಜ್ಯೋದ್ದಮಿಗಳ ಜೊತೆ ವ್ಯಾಪಾರ ಮತ್ತು ಪ್ರವಾಸೋದ್ಲಮಕ್ಕೆ ಸಂಬಂಧಿಸಿದ ವಿಷಯಗಳ ಬಗ್ಗೆ ಚರ್ಚಿಸಿತು

ನವದೆಹಲಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಆರೋಗ್ಯ ಸಚಿವ ಡಾ ಪರ್ಷವರ್ಧನ್ ಮಾರಕ ಸೋಂಕು ನಿರ್ವಹಣೆಯಲ್ಲಿ ಮಾದರಿಗಳ ಪರೀಕ್ಷೆಗಾಗಿ ಮಾಲ್ವೀವ್ಸೆಗೆ ಕೂಡಾ ಭಾರತ ಸಹಕಾರ ವಿಸ್ತರಿಸಿದೆ ಎಂದು ಹೇಳಿದ್ದಾರೆ ಮಾದರಿಗಳ ಪರೀಕ್ಷೆಗಾಗಿ ಆಫ್ರನಿಸ್ತಾನಕ್ಕೂ ನೆರವು ನೀಡುವುದಾಗಿ ಸರ್ಕಾರ ಅಂಗೀಕರಿಸಿದೆ ಪರಿಸ್ಥಿತಿಯ ನಿರ್ವಹಣೆಗಾಗಿ ಗಡಿ ಪ್ರದೇಶಗಳನ್ನು ನಿರಂತರವಾಗಿ ಪರೀಕ್ಷೆಗೊಳಪಡಿಸಲಾಗುತ್ತಿದೆ ಮತ್ತು ವಿಮಾನ ನಿಲ್ದಾಣಗಳಲ್ಲಿ ತಪಾಸಣೆ ಮುಂದುವರಿಸಲಾಗಿದೆ ಎಂದು ಸಚಿವರು ಹೇಳಿದರು ಪರಿಸ್ಥಿತಿಯನ್ನು ಪ್ರಧಾನ ಮಂತ್ರಿಗಳ ಕಾರ್ಯಾಲಯ ಹಾಗು ಇತರೆ ಸಂಬಂಧಿತ ಸಚಿವಾಲಯಗಳು ಗಮನಿಸುತ್ತಿವೆ ಮತ್ತು ಮಾರ್ಗಸೂಚಿಗಳ ಕುರಿತು ಎಲ್ಲಾ ರಾಜ್ಯಗಳಿಗೆ ತಿಳಿಯಪಡಿಸಲಾಗಿದೆ ಎಂದು ಸಚಿವರು ಹೇಳಿದರು ಮಾರಕ ಕೊರೊನಾ ಸೋಂಕಿನ ಪ್ರಸಕ್ತ ಸ್ಥಿತಿಗತಿ ಮತ್ತು ಅದನ್ನು ತಡೆಗಟ್ಟಲು ಹಾಗೂ ನಿರ್ವಹಣೆಗೆ ಕ್ಲೆಗೊಂಡ ಕ್ರಮಗಳ ಕುರಿತು ಉನ್ನತ ಮಟ್ಲದ ಸಚಿವರ ಗುಂಪು ನವದೆಹಲಿಯಲ್ಲಿ ನಿನ್ನೆ ಪರಿಶೀಲನೆ ನಡೆಸಿತು ಆರೋಗ್ಲ ಸಚಿವ ಡಾ ಹರ್ಷ ವರ್ಧನ್ ಸಭೆಯ ಅಧ್ಯಕ್ಷತೆ ವಹಿಸಿದ್ದರು

ಅಂತರಾಷ್ಲೀಯ ಬಂದರುಗಳಲ್ಲಿ ಮತ್ತು ವಿಶೇಷವಾಗಿ ನೇಪಾಳ ಗಡಿ ಪ್ರದೇಶಗಳಲ್ಲಿ ಪ್ರಯಾಣಿಕರ ತಪಾಸಣೆ ಮುಂದುವರಿದಿದೆ ಎಂದು ನಮ್ಮ ಬಾತ್ಸೀದಾರರು ವರದಿ ಮಾಡಿದ್ದಾರೆ ಚ್ಲೆನಾದ ವುಹಾನ್ ನಗರದಿಂದ ಭಾರತೀಯರನ್ನು ತೆರವುಗೊಳಿಸುವ ಕಾರ್ಯಾಚರಣೆಯಲ್ಲಿ ಏರ್ ಇಂಡಿಯಾ ಮತ್ತು ಆರೋಗ್ಯ ಸಚಿವಾಲಯದ ಅಧಿಕಾರಿಗಳು ತೋರಿದ ಉನ್ನತ ಮಟ್ಟದ ಕರ್ತವ್ಯ ಬದ್ದತೆಯನ್ನು ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಶ್ಲಾಘಿಸಿದ್ದಾರೆ ತೆರವು ಕಾರ್ಯಾಚರಣೆ ತಂಡದ ಸದಸ್ಥರಿಗೆ ಪ್ರಧಾನ ಮಂತ್ರಿ ಪ್ರಶಂಸನಾ ಪತ್ರವನ್ನು ನೀಡಿದ್ದಾರೆ

ಬ್ಲಾತ ಪರಿಸರವಾದಿ ಮತ್ತು ಇಂಧನ ಹಾಗೂ ಸಂಪನ್ನೂಲ ಕೇಂದ್ರ ಟೆರಿ ಮಾಜಿ ಅದ್ಲಕ್ಷ ಆರ್

ಅವರ ಆರೋಗ್ಗ ತೀರಾ ಹದಗೆಡುವ ಮುನ್ನ ಅವರು ಪೈದಯ ಶಸ್ತಚಿಕಿತ್ಸೆಗೆ ಒಳಗಾಗಿದ್ದರು